ಎಸ್ ಯಡಿಯೂರಪ್ಪ

ರಾಜ್ಯದಲ್ಲಿ ಹತ್ತು ಲಕ್ಷ ಮನೆಗಳನ್ನು ನಿರ್ಮಿಸುವ ಗುರಿ ಸಚಿವ ವಿ ಸೋಮಣ್ಣ

ವಾರ್ತೆಗಳ ವಿವರ ಕಲ್ಲಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣ ಗುಣಮಟ್ಟ ಸುಧಾರಣೆಗೆ ಆದ್ದತೆ ನೀಡುವಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸೂಚಿಸಿದ್ದಾರೆ

ಕೋವಿಡ್ ನಿಂದ ಶಿಕ್ಷಣ ಇಲಾಖೆ ಮೇಲೆ ದೊಡ್ಡ ಪರಿಣಾಮವಾಗಿದ್ದು ಮುಂದಿನ ದಿನಗಳಲ್ಲಿ ಶಾಲೆ ತರಗತಿಗಳನ್ನು ನಡೆಸುವುದು ದೊಡ್ಡ ಸವಾಲಾಗಿದೆ

ಇದೇ ಸಂದರ್ಭದಲ್ಲಿ ಮಾತನಾಡಿದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆ ಸಚಿವ ಎಸ್

ಎಲ್ಲ ರೀತಿಯ ಮುನ್ನೆಚ್ಚರಿಕೆ ವಹಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಶಾಲಾ ತರಗತಿಗಳನ್ನು ಮರು ಪ್ರಾರಂಭಿಸುವ ಬಗ್ಗೆ ಕೇಂದ್ರ ಮಾನವ ಸಂಪನ್ನೂಲ ಸಚಿವಾಲಯದ ಮಾರ್ಗಸೂಚಿಗಳನ್ನು ನಿರೀಕ್ಷಿಸಲಾಗುತ್ತಿದೆ ತಜ್ಞರ ಸಮಿತಿ ರಚಿಸಿ ಪತ್ತಕಮ ನಿಗದಿ ಪಡಿಸುವ ಬಗ್ಗೆ ಪರಿಶೀಲಿಸಲಾಗುತ್ತಿದೆ ಎಂದು ಸಚಿವ ಸುರೇಶ್ ಕುಮಾರ್ ಹೇಳಿದರು ದೇಶದ ವಿವಿಧ ಭಾಗಗಳಿಂದ ರಾಜ್ಯಕ್ಷೆ ಆಗಮಿಸಿರುವ ಅಶಕ್ತ ವಲಸೆ ಕಾರ್ಮಿಕರು ತಮ್ನ ತವರು ಸ್ವಳಗಳಿಗೆ ತೆರಳಲು ಆಗುವ ವೆಚ್ಚವನ್ನು ರಾಜ್ಯ ಸರ್ಕಾರವೇ ಭರಿಸಲಿದೆ ಎಂದು ಮುಖ್ಚಮಂತ್ರಿ ಬಿ

ಯಡಿಯೂರಪ್ಪ ತಿಳಿಸಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಅವರು ದೇರೆ ರಾಜ್ಯದ ಕಾರ್ಮಿಕರೂ ಸಹ ತಮ್ಮವರೇ ಎಂದು ಭಾವಿಸಿ ಅವರ ಸಂಕಷ್ಸಕ್ಕೆ ಸ್ಪಂದಿಸಲು ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದೆ ಈ ತಿಂಗಳ ಅಂತ್ಯದವರೆಗೂ ಶ್ರಮಿಕ್ ರೈಲುಗಳ ಸೇವೆಯನ್ನು ಒದಗಿಸಲಾಗುವುದು ಎಂದು ತಿಳಿಸಿದ್ದಾರೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಸಿಬ್ಲಂದಿ ಆರೋಗ್ಯ ವಿಚಾರದಲ್ಲಿ ಅಗತ್ಯ ಕ್ರಮ ಕೈಗೊಂಡಿದ್ದು

ಮೈಸೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಿವಮೊಗ್ಗ ಕೆ ಆರ್ ಪೇಟೆ ಬೆಂಗಳೂರು ಗ್ರಾಮಾಂತರ ಸೇರಿ ರಾಜ್ಯದಲ್ಲಿ ಕೆಲ ಮೊಲೀಸ್ ಸಿಬ್ಬಂದಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಠಾಣೆಗಳನ್ನು ಸೀಲ್ಡೌನ್ ಮಾಡಲಾಗಿದೆ ಎಂದರು

ಇನ್ನೂ ಕೆಲವೇ ದಿನಗಳಲ್ಲಿ ಎಲ್ಲಾ ಕಾರ್ಖಾನೆಗಳು ಎಂದಿನಂತೆ ಕೆಲಸ ನಿರ್ವಹಿಸಲಿವೆ ಈ ಕುರಿತು ಕೈಗಾರಿಕಾ ಕೇಂದ್ರಗಳಗೆ ಭೇಟಿ ನೀಡಿ ಸಮಸ್ನೆಗಳನ್ನು ತಿಳಿಯಲಾಗುವುದು ಎಂದು ಮಧ್ಯಮ ಮತ್ತು ಬೃಹತ್ ಕೈಗಾರಿಕಾ ಖಾತೆ ಸಚಿವ ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ

ಅವುಗಳ ಪರಿಸ್ವಿತಿ ಅವಲೋಕಿಸಲು ಭೇಟಿ ನಡೆಸಿ ಉದ್ದಮಿಗಳೊಂದಿಗೆ ಚರ್ಚಿಸಲಾಗುತ್ತಿದೆ ಎಂದರು

ಕಾರ್ಖಾನೆಗಳಲ್ಲಿ ಸಾಮಾಜಕ ಅಂತರ ಕಾಯ್ದುಕೊಳ್ಳುವಂತೆ ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ಸ್ಥಾನಿಟೈಸರ್ ಬಳಸುವಂತೆ ತಿಳಿಸಲಾಗಿದೆ

ಸೋಮಣ್ಣ ಹೇಳದ್ದಾರೆ ಮಡಿಕೇರಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶಗಳಲ್ಲಿ ಐದೂವರೆ ಲಕ್ಷ ಮತ್ತು ನಗರ ಪ್ರದೇಶಗಳಲ್ಲಿ ನಾಲೂವರೆ ಲಕ್ಷ ಮನೆ ನಿರ್ಮಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದರು ಲಾಕ್ಡೌನ್ ನಿಂದಾಗಿ ಸಂಕಪ್ಪದಲ್ಲಿರುವ ವಿವಿಧ ವರ್ಗಗಳ ಜನರಿಗೆ ಸರ್ಕಾರ ಸೂಕ್ತ ಸೌಲಭ್ಯ ನೀಡುತ್ತಲೇ ಇದೆ ಕೇಂದ್ರದ ವಿಶೇಷ ಅರ್ಥಿಕ ಪ್ಲಾಕೇಜ್ನ್ನು ಸೂಕ್ತ ಫಲಾನುಭವಿಗಳಿಗೆ ತಲುಪಿಸಲು ಮುಂದಿನ ದಿನಗಳಲ್ಲಿ ಕಾರ್ಯ ಯೋಜನೆ ಹಮ್ನಿಕೊಳ್ಳಲಾಗುವುದು ಎಂದೂ ಸಚಿವ ಸೋಮಣ್ಣ ಹೇಳಿದರು ಕೊರೋನಾ ಲಾಕ್ಡೌನ್ದಿಂದ ಸ್ಥಗಿತಗೊಳಿಸಿದ್ದ ಬಾಸಗಿ ಬಸ್ಗಳ ಸಂಚಾರವನ್ನೂ ರಾಜ್ಯಾದ್ಯಂತ ಇನ್ನು ಒಂದೆರಡು ದಿನಗಳಲ್ಲಿ ಪುನರಾರಂಭ ಮಾಡಲಿದ್ದು

ಹೆಚ್ಚು ಮಂದಿ ಸಂಚರಿಸುವಂತಿಲ್ಲ

ರಾಜ್ಯದ ಕೆಲವು ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದೆಡೆ ವಾಡಿಕೆಯ ಮಳೆ ಆಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಲೂಚನೆ ನೀಡಿದೆ

ಅಶೋಕ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ನೀರಾವರಿ ಇಲಾಖೆ ತಜ್ಞರೊಂದಿಗೆ ಸಭೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರವಾಪದಿಂದ ಬಾಧಿತಗೊಳ್ಳುವ ಜಿಲ್ಲೆಗಳಲ್ಲಿ ಮುಂಜಾಗೃತಾ ತ್ರಮಗಳನ್ನು ಕೈಗೊಳ್ಳಲು ಪ್ರಧಾನಿ ನರೇಂದ್ರ ಮೋದಿಯವರು

ಹೊಸದಾಗಿ ದೃಢಪಟ್ಟ ಸೋಂಕಿತ ಪ್ರಕರಣಗಳ ವೈಕಿ

ಐಸಿಎಂಆರ್ನ ಡಾಕ್ಷರ್ ರಮಣ್ ಆರ್

ಪಾಲ್ ಮಾತನಾಡಿ ಸದ್ಯ ಕೋವಿಡ್ ಪ್ರಕರಣಗಳು ಕೆಲವೇ ರಾಜ್ಗಗಳಲ್ಲಿ ಮತ್ತು ನಗರಗಳಲ್ಲಿ ಕೇಂದ್ರೀಕೃತವಾಗಿವೆ

ಹಿರಿಯ ಕವಿ ಡಾಕ್ಷರ್ ಚನ್ನವೀರ ಕಣವಿ ಅವರ ಪತ್ನಿ ಲೇಖಕಿ ಶಾಂತಾದೇವಿ ಕಣವಿ ನಿನ್ನೆ ಸಂಜೆ ನಿಧನರಾದರು

ಕೆಲವು ದಿನಗಳಿಂದ ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದ ಅವರನ್ನು ಬೆಳಗಾವಿಯ ಕೆಎಲ್ಇ ಆಸ್ತತ್ರೆಗೆ ದಾಖಲಿಸಲಾಗಿತ್ತು ಉತ್ತರ ಕರ್ನಾಟಕ ಭಾಷಾ ಶೈಲಿಯಲ್ಲಿ ಕಥೆ ಲಲಿತ ಪ್ರಬಂಧ ಮಕ್ಕಳ ಸಾಹಿತ್ಯ ರಚಿಸಿರುವ ಇವರ ಬಯಲು ಆಲಯ ಕಥಾಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ದೊರೆತಿದೆ

ಅಂತ್ಪಕ್ರಿಯೆ ಧಾರವಾಡದಲ್ಲಿ ಇಂದು ನಡೆಯಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ ವಿತ್ವ ಆರೋಗ್ಯ ಸಂಸ್ವೆಯ ಕಾರ್ಯನಿರ್ವಾಹಕ ಮಂಡಳಿ ಅಧ್ಯಕ್ಷರಾಗಿ ಕೇಂದ್ರ ಆರೋಗ್ಯ ಖಾತೆ ಸಚಿವ ಡಾಕ್ಷರ್ ಪರ್ಷವರ್ಧನ್ ನಿನ್ನೆ ಅಧಿಕಾರ ಸ್ವೀಕರಿಸಿದರು

ಹರ್ಷವರ್ಧನ್ ಸ್ನೀಕರಿಸಿರುವುದು ವಿಶೇಷವಾಗಿದೆ